ಸೋಮಣ್ಣ ಸ್ಪಪ್ಪಪಡಿಸಿದ್ದಾರೆ ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜನತೆಯಲ್ಲಿ ಭೀತಿ ಆತಂಕ ಸೃಷ್ಠಿಸಲು ಇಂತಹ ಪಡ್ಣಂತ್ರಗಳು ನಡೆಯುತ್ತಿವೆ ಎಂದು ಹೇಳಿದರು ಮೈಸೂರು ನಗರದ ಪೊಲೀಸರಿಗೆ ಎಲ್ಲಾ ಬೆಳವಣಿಗೆ ಮತ್ತು ಆಗು ಹೋಗುಗಳ ಬಗ್ಗೆ ಮಾಹಿತಿ ಇದೆ ಗುಪ್ತಚರ ಇಲಾಖೆ ಮತ್ತು ಅಧಿಕಾರಿಗಳು ತಮ್ಮ ಪಾಲಿನ ಕೆಲಸವನ್ನು ಮಾಡುತ್ತಿದ್ದಾರೆ

ಸೋಮಣ್ಣ ಹೇಳಿದ್ದಾರೆ ಮೈಸೂರಿನಲ್ಲಿ ದಸರಾ ಮಹೋತ್ಲವದ ಪ್ರಯುಕ್ತ ಹಲವಾರು ಕಾರ್ಯಕ್ರಮಗಳು ನಡೆಯುತ್ತಿದ್ದು ಚಾಮುಂಡಿ ವಿಹಾರ ಕ್ರಿಡಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಪ್ಲಾರಮೋಟರಿಂಗ್ ಹಾಗೂ ಹಾಟ್ ಬಲೂನ್ ಏರ್ ಶೋ ಗೆ ಸಚಿವರು ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ದೇಶದ ನಾನಾ ಭಾಗಗಳಿಂದ ತರಬೇತಿ ಪಡೆದವರು ಪ್ಟಾರಮೋಟರಿಂಗ್ ಸಾಹಸ ಮಾಡಲಿದ್ದು ನಾಳೆ ಮತ್ತು ನಾಡಿದ್ದು ಇದರ ಪ್ರದರ್ಶನ ನಡೆಯಲಿದೆ ಎಂದು ಅವರು ಹೇಳಿದರು ದಸರಾ ಮಹೋತ್ಲವದ ಅಂತಿಮ ಕೆಲಸಗಳು ಮುಗಿದಿದ್ದು

ಜೆಟಜೆಟ ಮಳೆಯಿಂದ ಮನೆ ಮಾಳಿಗೆ ಕುಸಿದು ಬಿದ್ದ ಕಾರಣ ಮನೆಯಲ್ಲಿ ಮಲಗಿದ್ದ ಒಂದೇ ಕುಟುಂಬದ ಮೂವರು ಮೃತಪಟ್ನದ್ದಾರೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ

ಮೂವರ ಶವಗಳನ್ನು ಹೊರತೆಗೆದಿದ್ದಾರೆ ಸುದ್ದಿ ತಿಳಿದ ತಕ್ಷಣ ಶಾಸಕ ವೀರಣ್ಣ ಚರಂತಿಮಠ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಬಾಯಕ್ಕ ಮೇಟ ಹಾಗೂ ಜಿಲ್ಲಾ ಹೊಲೀಸ್ ವರಿಷ್ಠಾಧಿಕಾರಿ ಲೋಕೇಶ್ ಜಗಲಾಸರ ಸ್ಠಳಕ್ಕೆ ಭೇಟ ನೀಡಿ ಪರಿಶೀಲನೆ ಮಾಡಿದ್ದಾರೆ

ಅರಮನೆ ಆವರಣದಲ್ಲಿ ಜಂಬೂ ಸವಾರಿಯ ತಾಲೀಮು ಮೆರವಣಿಗೆ ನಡೆಯುತ್ತಿದೆ ಚಾಮುಂಡೇಕ್ವರಿ ದೇವಿ ಉತ್ತವ ಮೂರ್ತಿಗೆ ಗಣ್ಣರು ಮಷ್ಪಾರ್ಚನೆ ಮಾಡಲಿರುವ ಹಿನ್ನೆಲೆಯಲ್ಲಿ ಅಂಬಾರಿ ಆನೆ ಅರ್ಜನ ಸೇರಿದಂತೆ ಇತರೆಆನೆಗಳಿಗೂ ತಾಲೀಮು ನಡೆಸಲಾಗುತ್ತಿದೆ

ಬೂದಕುಂಬಳಕಾಯಿ ಕಡಲೆಮರಿ ವ್ಲಾಪಾರ ದೆಲೆ ಏರಿಕೆ ನಡುವೆಯು ಬಿರುಸುಗೊಂಡಿದೆ ನಾಳೆ ಆಯುಧ ಪೂಜೆ ನಡೆಯಲಿದ್ದು ನಾಡಿದ್ದು ಮಂಗಳವಾರ ವಿಜಯದಶಮಿ ಇದೆ ರಾಜ್ಯವು ಸೇರಿದಂತೆ ಅಕ್ಷಪಕ್ಕದ ರಾಜ್ಯಗಳಲ್ಲಿ ಭಾರಿ ಮಳೆಯಿಂದಾಗಿ ನಿಗಧಿತ ಪ್ರಮಾಣದಲ್ಲಿ ಮಾರುಕಟ್ಟಿಗೆ ನಿಂಬೆ ಹಣ್ಣು ಮತ್ತು ಬೂದಕುಂಬಳಕಾಯಿ ಬರದ ಕಾರಣ ಮಾರುಕಟ್ಟೆಯಲ್ಲಿ ಬೆಲೆ ಹೆಚ್ಚಾಗಿದೆ ಸಾಲು ಸಾಲು ರಜೆ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿದೆಡೆ ವ್ಯಾಪಾರಿ ಮಳಿಗೆಗಳು ಗೋದಾಮು ಹಾಗೂ ಕೆಲವು ಬಾಸಗಿ ಕಚೇರಿಗಳಲ್ಲಿ ಶನಿವಾರವೇ ಆಯುಧ ಪೂಜೆ ನೆರವೇರಿಸಲಾಗಿದೆ

ಕುಮಾರಸ್ವಾಮಿ ಅವರ ಧೋರಣೆಯೇ ಕಾರಣ ಎಂದು ಮಾಜಿ ಸಚಿವ ಚಲುವರಾಯಸ್ವಾಮಿ ಆರೋಪಿಸಿದ್ದಾರೆ ಮಂಡ್ಕದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಿಲ್ಲೆಯ ಜನತೆ ಜೆಡಿಎಸ್ ಪಕ್ಷಕ್ಕೆ ನಿರೀಕ್ಷೆಗೂ ಮೀರಿ ಬೆಂಬಲ ನೀಡಿದ್ದರು ಆದರೆ ಮುಖ್ಯಮಂತ್ರಿಯಾಗಿದ್ದ ಹೆಚ್

ಕುಮಾರಸ್ವಾಮಿ ಅವರೇ ಜಿಲ್ಲೆಯ ಎರಡು ಸಕ್ಕರೆ ಕಾರ್ಖಾನೆಗಳು ಮುಚ್ಚಲು ಕಾರಣವಾಗಿರುವುದು ಬಹಳ ನೋವಿನ ಸಂಗತಿ ಎಂದು ಅವರು ಹೇಳಿದರು

ಹೊರಗುತ್ತಿಗೆ ನೌಕರರಿಗೆ ಸಮಾನ ವೇತನ ನೀಡದೆ ತಾರತಮ್ಯ ಮಾಡಲಾಗುತ್ತಿದೆ